ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ವರ ನೀಡಿದ ಅವರು

ಸ್ಥಳೀಯ ಉತ್ತನ್ನಗಳನ್ನು ಹೆಚ್ಚು ಖರೀದಿಸಿ ಅದನ್ನು ಜಾಗತಿಕಗೊಳಿಸಬೇಕಾದ ಅಗತ್ಯತೆ ಬಗ್ಗೆ ಪ್ರಧಾನಿ ಅವರು ಕರೆ ನೀಡಿದ್ದು ಇದರಿಂದ ಸ್ವಾವಲಂಬಿ ಭಾರತ ನಿರ್ಮಾಣವಾಗಲಿದೆ ಸಮಾಜದ ಹಲವು ವಲಯಗಳೊಂದಿಗೆ ಸಮಾಲೋಚನೆ ನಡೆಸಿ ಆರ್ಥಿಕ ವ್ವಾಕೇಜ್ ಘೋಷಿಸಲಾಗಿದೆ ಉತ್ಪಾದನೆ ಕಾರ್ಮಿಕರು ರಿಯಲ್ ಎಸ್ವೇಟ್ ಹಣದ ಹರಿವು ಮತ್ತು ಕಾನೂನು ವಲಯಗಳಿಗೆ ಹೆಜ್ಜನ ಆದ್ದತೆ ನೀಡಲಾಗಿದೆ ಎಂದು ಸಚಿವರು ತಿಳಿಸಿದರು

ವಿಶೇಷ ಪ್ಯಾಕೇಜ್ನ ಲಾಭವನ್ನು ಎಲ್ಲಾ ಎಂಎಸ್ಎಂಇಗಳಿಗೆ ದೊರಕಿಸಲು ಎಂಎಸ್ಎಂಇ ವ್ಯಾಖ್ವಾನವನ್ನು ಮನರ್ ರಚಿಸಲಾಗುವುದು ಬಂಡವಾಳ ಹೂಡಿಕೆ ಮಿತಿಯನ್ನು ಸಹ ಪರಾಮರ್ಶಿಸಲಾಗುವುದು ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು ಉದ್ದಮಗಳ ವಹಿವಾಟಿಗೆ ಹೆಚ್ಚುವರಿ ಮಾನದಂಡ ನಿಗದಿಪಡಿಸಲಾಗುವುದು ಅಲ್ಲದೆ ತಯಾರಿಕಾ ಮತ್ತು ಸೇವಾ ವಲಯದ ವ್ಯತ್ಯಾಸವನ್ನು ತೆಗೆದುಹಾಕಲಾಗುವುದು ಎಂಎಸ್ಎಂಇಗಳ ಉತ್ತೇಜನಕ್ಕಾಗಿ ಆಗತ್ತ ಕಾನೂನು ತಿದ್ದುಪಡಿ ಮಾಡಲಾಗುವುದು ಎಂದು ಆವರು ತಿಳಿಸಿದರು

ಸ್ವಾವಲಂಬಿ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಯೋಜನೆಗಳಿಗೆ ಇದರಿಂದ ನೆರವಾಗಲಿದೆ ಎಂದು ಅವರು ತಿಳಿಸಿದರು

ಬಿಲ್ಲರ್ ಮತ್ತು ಡೆವಲಪರ್ಗಳಿಗೆ ಅನುಕೂಲವಾಗುವಂತೆ ಕಾಮಗಾರಿ ನೋಂದಣಿ ಪ್ರಮಾಣಪತ್ರಗಳನ್ನು ಹೊಸದಾಗಿ ನೀಡಲಾಗುವುದು ಎಂದು ಅವರು ನಿರ್ಮಲಾ ಸೀತಾರಾಮನ್ ತಿಳಿಸಿದರು

ಲಾಕ್ಡೌನ್ನಿಂದಾಗಿ ವಿವಿಧ ದೇಶಗಳಲ್ಲಿ ಸಿಲುಕಿರುವ ಭಾರತೀಯರನ್ನು ಸ್ವದೇಶಕ್ಕೆ ಕರೆತರಲು ಕಳೆದ ಗರಂದು ವಂದೇ ಭಾರತ್ ಮಿಷನ್ ಆರಂಭಿಸಲಾಯಿತು ಈ ನಿಟ್ಟನಲ್ಲಿ ವಿದೇಶಾಂಗ ಸಚಿವಾಲಯ ಹಾಗೂ ರಾಜ್ಯ ಸರ್ಕಾರಗಳೊಂದಿಗೆ ನಾಗರಿಕ ವಿಮಾನಯಾನ ಸಚಿವಾಲಯ ಸಮನ್ತಯದಿಂದ ಕಾರ್ಯ ನಿರ್ವಹಿಸುತ್ತಿದೆ

ಬೀದರ್ ಜಿಲ್ಲೆಯಲ್ಲಿ ಇಂದು ಅತಿ ಹೆಚ್ಚು

ಮತ್ತು ಮಧ್ಯಮ ಕೈಗಾರಿಕೆ ಎಂಎಸ್ಎಂಇ ಸಚಿವ ನಿತಿನ್ ಗಡ್ಡರಿ ಸ್ವಾಗತಿಸಿದ್ದಾರೆ ಈ ಐತಿಹಾಸಿಕ ಪ್ಯಾಕೇಜ್ ಮೂಲಕ ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆ ಹಾಗೂ ಎಂಎಸ್ಎಂಇ ವಲಯದ ನಿರೀಕ್ಷೆಗಳನ್ನು ಪ್ರಧಾನಮಂತ್ರಿ ಈಡೇರಿಸಿದ್ದಾರೆ ಎಂದು ಸಜಿವ ಗಡ್ಕರಿ ಹೇಳಿದ್ದಾರೆ ಸ್ವದೇಶಿ ಉತ್ತನ್ನಗಳ ಖರೀದಿಗೆ ಉತ್ತೇಜನ ನೀಡುವ ನಿಟ್ಟನಲ್ಲಿ ಕೇಂದ್ರೀಯ ಸಶಸ್ತ ಮೊಲೀಸ್ ಪಡೆ ಸಿಎಪಿಎಫ್ ಕ್ಕಾಂಟೀನ್ನಲ್ಲಿ ಕೇವಲ ಸ್ವದೇಶಿ ಉತ್ತನ್ನಗಳನ್ನು ಮಾತ್ರ ಮಾರಾಟ ಮಾಡಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ

ರಾಷ್ಟ ಸ್ವಾವಲಂಬಿಯಾಗಲು ಎಲ್ಲಾ ನಾಗರಿಕರು ದೇಶೀಯ ಉತ್ತನ್ನಗಳನ್ನು ಖರೀದಿಸಬೇಕೆಂದು ಅವರು ಸಲಹೆ ನೀಡಿದ್ದಾರೆ